ಎಸ್ ಐ ಹುದ್ದೆಗಳಗೆ ನೇಮಕ ಸಚಿವ ಬಸವರಾಜ ಬೊಮ್ಯಾಯಿ

ಸುರೇಶ್ ಅಂಗಡಿ ಮುಖ್ಯಮಂತ್ರಿ ವಿರುದ್ದದ ಆಡಿಯೊ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಕಾಂಗ್ರೆಸ್ ಒತ್ತಾಯ

ಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿಂದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಬೋವಿ ಸಮಾಜ ಅತ್ಯಂತ ಶ್ರಮಜೀವಿ ಸಮುದಾಯವಾಗಿದೆ ಈ ಸಮಾಜದ ಕುಲವೃತ್ತಿಗೆ ಸಹಕಾರಿಯಾಗುವಂತೆ ಅರಣ್ಯ ಕಾಯಿದೆಯಲ್ಲಿ ಕೆಲ ಬದಲಾವಣೆ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕಿರುಕುಳ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳದರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬೋವಿ ಸಮಾಜಕ್ಕೆ ಕಲ್ಲು ಒಡೆಯುವ ವೃತ್ತಿಗೆ ಸಂಬಂಧಿಸಿದಂತೆ ಕೆಲವು ಪ್ರದೇಶಗಳನ್ನು ಮೀಸಲಿಡಲಾಗುವುದು ಈ ಸಮುದಾಯಕ್ಕೆ ಸಚವ ಸ್ವಾನ ನೀಡುವ ಮೂಲಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಬಗ್ಗೆಯೂ ಗಮನ ಪರಿಸಲಾಗುವುದು ಎಂದು ಅವರು ಹೇಳಿದರು

ಸಮಾರಂಭದಲ್ಲಿ ಬೋವಿ ಸಿದ್ದರಾಮೇಶ್ವರ ಗುರುಪೀಠದ ಇಮ್ನಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಉಪಮುಖ್ಯಮಂತ್ರಿ ಡಾ

ಅಶ್ವಕ್ಷ ನಾರಾಯಣ ಕಂದಾಯ ಸಚಿವ ಆರ್ ಅಶೋಕ ಹೊಳಲ್ಲೆರೆ ಶಾಸಕ ಚಂದ್ರಪ್ಪ ಗೂಳಿಹಟ್ಟಿ ಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು

ಎಸ್ ಐ ಹುದ್ದೆಗಳ ನೇಮಕಾತಿ ಮಾಡಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದ್ದಾರೆ

ಪೊಲೀಸ್ ಸಿಬ್ಬಂದಿಯನ್ನು ಆಧುನಿಕ ತಂತ್ರಜ್ವಾನ ತರಬೇತಿಗಾಗಿ ಸ್ನಾಟ್ಲ್ಲಾಂಡ್ ಪೋಲೆಂಡ್ ಅಮೆರಿಕ ಆಸ್ಸೇಲಿಯಾ ಸೇರಿದಂತೆ ವಿವಿಧ ದೇಶಗಳಿಗೆ ಕಳುಹಿಸಲು ಸರ್ಕಾರ ನಿರ್ಧರಿಸಿದೆ ರಾಜ್ಯ ಪೊಲೀಸ್ ವಿಶ್ವದಲ್ಲೇ ತ್ರೇಷ್ಠ ಪೊಲೀಸ್ ವ್ಯವಸ್ಥೆಯನ್ನಾಗಿ ರೂಪಿಸಲಾಗುವುದು ಎಂದು ಅವರು ಹೇಳದರು ತಂತ್ರಜ್ಞಾನ ಬದಲಾದಂತೆ ಅಪರಾಧದ ಸ್ವರೂಪ ಬದಲಾಗುತ್ತಿದೆ ಇದಕ್ಕೆ ಅನುಗುಣವಾಗಿ ಸ್ಟೆಬರ್ ಪೊಲೀಸ್ ಕಾಣೆ ಸ್ವಾಪಿಸಲಾಗುತ್ತಿದೆ ಪೊಲೀಸ್ ವ್ಯವಸ್ಟೆಯನ್ನು ಜನಸ್ನೇಹಿಗೊಳಸಲಾಗುತ್ತಿದೆ ಅಪರಾಧಗಳ ತನಿಖಾ ಸ್ವರೂಪದಲ್ಲಿ ಭಾರಿ ಬದಲಾವಣೆ ತರಲಾಗುತ್ತಿದೆ ಎಂದು ಅವರು ತಿಳಿಸಿದರು ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಪೊಲೀಸರ ಜತೆ ಸಹಕರಿಸಿದರೆ ಶಾಂತಿಯುತ ವಾತಾವರಣ ನಿರ್ಮಿಸಲು ಸಾಧ್ಯವಿದೆ ಎಂದು ಬಸವರಾಜ ದೊಮ್ನಾಯಿ ಹೇಳಿದರು

ಎಸ್ ಮಚಾಡೊ ತಿಳಿಸಿದ್ದಾರೆ ಶಾಲೆಗಳಲ್ಲಿ ಮಕ್ಕಳು ಇಲ್ಲದ ಕಾರಣ ಇಲ್ಲಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಲಂದಿಯನ್ನು ತಾತ್ತಲಿಕವಾಗಿ ಬೇರೆ ಶಾಲೆಗಳಿಗೆ ವರ್ಗಾಯಿಸಲಾಗಿದೆ ಎಂದು ಅವರು ಹೇಳಿದರು

ರಾಜ್ಯದಲ್ಲಿ ಉತ್ತಮ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪ್ರತಿಪಕ್ಷಗಳು ನಿರಾಧಾರ ಆರೋಪ ಮಾಡುತ್ತಿವೆ ಎಂದು ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ತಿಳಿಸಿದ್ದಾರೆ ಹುಬ್ಲಕ್ಷ್ಮಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತಿರುವುದನ್ನು ಸಹಿಸಿಕೊಳ್ಳಲಾಗದ ಪ್ರತಿಪಕ್ಷಗಳು ಅಪಪ್ರಚಾರದಲ್ಲಿ ತೊಡಗಿವೆ ಎಂದು ಹೇಳಿದರು ಬಿಜೆಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರಸ್ತಾಪಿದರೆನ್ನಲಾದ ಅನರ್ಷ ಶಾಸಕರ ಬಗೆಗಿನ ವಿಚಾರವನ್ನು ಧ್ವನಿಮುದ್ರಿಸಿಕೊಂಡಿದ್ದು ಯಾರು ಎಂಬುದು ಬಹಿರಂಗಗೊಳ್ಳದೇಕು ಎಂದು ಬೃಪತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಷರ್ ಒತ್ತಾಯಿಸಿದ್ದಾರೆ ಹುಬ್ಲಣ್ಣಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಆಡಿಯೊ ಯಾರು ದಾಖಲಿಸಿದರೆಂಬುದನ್ನು ಕಾಂಗ್ರೆಸ್ ಮೊದಲು ತಿಳಿಸಲಿ ನಂತರ ಟೀಕೆ ಮಾಡಲಿ ಎಂದು ಹೇಳಿದರು ರಾಜ್ಯ ಸರ್ಕಾರದ ವಿರುದ್ದ ಸುಳ್ಳು ಸುದ್ದಿ ಹಬ್ಬಿಸುವುದು ಮತ್ತು ಯಡಿಯೂರಪ್ಪ ಅವರ ಮೇಲೆ ಆರೋಪ ಹೊರಿಸುವುದನ್ನು ಪ್ರತಿಪಕ್ಷಗಳು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿವೆ ಎಂದು ಅವರು ಹೇಳಿದರು ಕಾಂಗ್ಲೆಸ್ ನಾಯಕ ಸಿದ್ದರಾಮಯ್ಯ ಅವರಿಗೆ ಯಡಿಯೂರಪ್ಪ ಎರುದ್ದ ಆರೋಪ ಮಾಡುವುದು ಮತ್ತು ಟೀಟಿಸುವುದೇ ಕೆಲಸವಾಗಿದೆ ಎಂದು ಜಗದೀಶ್ ಶೆಟ್ಟರ್ ತಿಳಿಸಿದರು

ಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರವನ್ನು ಟೀಕಿಸುತ್ತಿದ್ದಾರೆ ಎಂದು ಕಂದಾಯ ಸಚಿವ ಆರ್

ಚಿಕ್ಕಬಳ್ಣಾಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಬ್ರೆಸ್ ನಾಯಕರಾದ ಡಾ ಜಿ ಪರಮೇಶ್ವರ್ ಹಾಗೂ ಹೆಚ್

ಪಾಟೀಲ್ ಅವರಿಗೆ ಲಭಿಸಬೇಕಿದ್ದ ವಿರೋಧ ಪಕ್ಷದ ನಾಯಕ ಸ್ಥಾನ ಆಕಸ್ಮಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದ್ದು ಇದನ್ನು ತೋರ್ಪಡಿಸಿಕೊಳ್ಳಲು ಮುಖ್ಯಮಂತ್ರಿ ವಿರುದ್ದ ಆಧಾರರಹಿತ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಆರ್

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ದದ ಆಡಿಯೊ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ಕಾಂಗ್ರೆಸ್ ಶಾಸಕ ಯು ಟಿ ಖಾದರ್ ಒತ್ತಾಯಿಸಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ವಿರುದ್ದದ ಆಡಿಯೊ ಸೋರಿಕೆ ಸಣ್ಣ ವಿಷಯವಲ್ಲ ತನಿಖೆಯಂದ ಸತ್ಯಾಂಶ ಹೊರಬರಬೇಕು ಎಂದು ಹೇಳದರು ಪಕ್ಷಕ್ರಮದಿಂದ ಟಪ್ಪು ವಿಷಯ ಹೊರಗಿಡಬೇಕೆಂಬುದು ರಾಜಕೀಯ ಪ್ರೇರಿತವಾದುದು ಎಂದು ಯು ಟಿ ಖಾದರ್ ಪ್ರತಿಕ್ರಿಯಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಸಮಸ್ಯೆ ನಿವಾರಣೆಗೆ ವಿನೂತನ ಕಾರ್ಯಕ್ರಮ ಹಮ್ನಿಕೊಳ್ಳಲಾಗಿದೆ ಒಮ್ನ ಬಳಕೆ ಮಾಡಿ ಎಸೆಯುವ ಪ್ಲಾಸ್ಟಿಕ್ ಅನ್ನು ಜಿಲ್ಲೆಯಾದ್ಧಂತ ನಿಷೇಧಿಸಲಾಗಿದೆ ಅಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ಅಂಗಡಿ ಮುಂಗಟ್ಟು ಮತ್ತು ಮನೆಗಳಿಂದ ಕಸದ ರೂಪದಲ್ಲಿ ಸಂಗ್ರಹವಾಗುವ ಪ್ಲಾಸ್ಸಿಕ್ ಅನ್ನು ವಾಡಿಯಲ್ಲಿನ ಎಸಿಸಿ ಸಿಮೆಂಟ್ ಕಾರ್ಖಾನೆಗೆ ಮಾರಾಟ ಮಾಡುವ ಒಂಡಂಬಡಿಕೆ ಮಾಡಿಕೊಳ್ಳಲಾಗಿದೆ ರಾಯಚೂರು ನಗರವನ್ನು ಸ್ವಚ್ಹ ಸುಂದರ ಹಾಗೂ ಹಸಿರಾಗಿಸಲು ಶ್ರತಿ ಭಾನುವಾರ ಕೈಗೊಳ್ಳುವ ಸ್ವಚ್ಹತೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು ರಾಯಚೂರಿನಲ್ಲಿಂದು ನಿಜಲಿಂಗಪ್ಪ ಕಾಲೋನಿ ರಸ್ತೆ ವಿಭಜಕ ಮಧ್ಯ ಸಸ ನೆಟ್ಟು ಮಾತನಾಡಿದ ಅವರು ಸಸಿ ನೆಟ್ಟು ಮರ ಬೆಳೆಸುವುದರಿಂದ ನಾಗರಿಕರಿಗೆ ಉತ್ತಮ ಪರಿಸರ ಮತ್ತು ಸ್ವಚ್ಚ ಗಾಳಿಯನ್ನು ನೀಡಿದಂತಾಗುತ್ತದೆ ಎಂದು ಹೇಳಿದರು ಸಾರ್ವಜನಿಕರು ಸ್ವಚ್ಯತೆ ಹಾಗೂ ಪರಿಸರ ರಕ್ಷಣೆಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರಬೇಕು ಪ್ರತಿಯೊಬ್ಬರು ನಾಲ್ಲು ಗಿಡಗಳನ್ನು ನೆಟ್ಟು ಬೆಳಸುವ ಮೂಲಕ ಉತ್ತಮ ಪರಿಸರ ಉಳಿಸಿ ಬೆಳಸಿ ಆರೋಗ್ಯವಂತ ಸಮಾಜ ನಿರ್ಮಿಸಬೇಕು ಎಂದು ಅವರು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು

ಬೆಂಗಳೂರಿಗೆ ತೆರಳುತ್ತಿದ್ದ ಲಾರಿ ಎದುರಿನಿಂದ ಬರುತ್ತಿದ್ದ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಬೆಳಗುರ್ಟ ಮೆಕ್ಕೆಜೋಳ ವೆಲೆ ಕುಸಿತ ಹಿನ್ನೆಲೆಯಲ್ಲಿ ಎಪಎಂಸಿ ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ತೆರೆಯಲು ಸರ್ಕಾರಕ್ಕೆ ತಿಫಾರಸು ಮಾಡಲಾಗುವುದು ಎಂದು ಹೇಳಿದರು